ಜನಜೀವನ ಮತ್ತು ವ್ಯಾಪಾರ ವಹಿವಾಟು ಸಹಜಸ್ತಿತಿಗೆ ತರಲು ಕೇಂದ್ರದಿಂದ ಕೆಲವೊಂದು ಸದಿಲಿಕೆ

ಸಚಿವ ಡಾ ಹರ್ಷವರ್ಧನ್ ಅಂತಾರಾಜ್ಯ ಸರಕು ವಾಹನಗಳ ಸಂಚಾರ ಸಮಸ್ನೆ ಮತ್ತು ಕುಂದುಕೊರತೆಗಳ ಪರಿಹಾರಕ್ಕೆ ಕೇಂದ್ರ ಗ್ಬಹ ಸಚಿವಾಲಯದಿಂದ ಕಂಟ್ರೋಲ್ ರೂಂ ಸ್ಡಾಪನೆ

ಕೊರೋನಾ ಸೋಂಕಿನ ಗಂಡಾಂತರ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಇರುವ ಜಿಲ್ಲೆಗಳಲ್ಲಿ ಕೆಲವೊಂದು ಸದಿಲಿಕೆಗಳನ್ನು ಪ್ರಕಟಿಸಲಾಗಿದೆ

ಹಸಿರು ವಲಯದಲ್ಲಿ ಎಲ್ಲಾ ದೈನಂದಿನ ಚಟುವಟಿಕೆಗಳು ಪ್ರಾಯೋಗಿಕವಾಗಿ ನಡೆಯಲು ಅನುಮತಿ ನೀಡಲಾಗಿದೆ ಆದರೆ ಸಭೆ ಸಮಾರಂಭಗಳನ್ನು ನಿರ್ಬಂಧಿಸಲಾಗಿದೆ ಹಂತ ಹಂತವಾಗಿ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ಅನುಮತಿ ನೀಡಲಾಗುವುದು ಎಂದು ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಸ್ಪಷ್ವಪದಿಸಿದ್ದಾರೆ

ಶಾಲೆಗಳು ಮತ್ತು ಎಲ್ಲಾ ಶೈಕ್ಷಣಿಕ ಸಂಸ್ದೆಗಳನ್ನು ಮುಚ್ಚಲಾಗಿದೆ ಆದರೆ ಕ್ವಡಿ ಸಂಬಂಧಿತ ಚಟುವಟಿಕೆಗಳಿಗೆ ಯಾವುದೇ ನಿರ್ಬಂಧ ಇಲ್ಲ ಎಂದು ನಮ್ಮ ಆಕಾಶವಾಣಿ ಬಾತ್ವೀದಾರರು ವರದಿ ಮಾಡಿದ್ದಾರೆ ಗ್ರಾಮೀಣ ಭಾರತದಲ್ಲಿ ಕೈಗಾರಿಕೆ ಮತ್ತು ನಿರ್ಮಾಣ ಆಧರಿತ ಚಟುವಟಿಕೆಗಳು ನರೇಗಾ ಕಾಮಗಾರಿಗಳು ಆಹಾರ ಸಂಸ್ಕರಣೆ ಘಟಕಗಳು ಮತ್ತು ಇಟ್ಟಿಗೆ ತಯಾರಿಕಾ ಘಟಕಗಳು ಎಂದಿನಂತೆ ಕಾರ್ಯ ನಿರ್ವಹಿಸಲಿವೆ ಹಸಿರು ವಲಯದಲ್ಲಿ ಎಲ್ಲ ಚಟುವಟಿಕೆಗಳು ಗರಿಗೆದರಲಿವೆ

ಎಲ್ಲ ವಿಧದ ಸರಕುಗಳ ಸಾಗಣೆಗೆ ದೇಶಾದ್ಯಂತ ಅನುಮತಿ ನೀಡಲಾಗಿದೆ ಮದ್ಯ ಮಾರಾಟ ಮತ್ತು ಪಾನ್ ಶಾಪ್ಗಳನ್ನು ತೆರೆಯಲು ಅನುಮತಿ ನೀಡಲಾಗಿದೆ

ಹರ್ಷವರ್ಧನ್ ತಿಳಿಸಿದ್ದಾರೆ ದೆಹಲಿಯಲ್ಲಿ ನಿನ್ತೆ ಲೇಡಿ ಹಾರ್ಡಿಂಜ್ ವೈದ್ಯಕೀಯ ಕಾಲೇಜಿಗೆ ಭೇಟಿ ನೀಡಿ ಕೊರೋನಾ ಚಿಕಿತ್ಪಾ ಸಿದ್ದತೆಗಳ ಪರಿಶೀಲನೆ ನಡೆಸಿ ಅವರು ಮಾತನಾಡಿದರು ವೈದ್ಯರು ದಾದಿಯರು ಮತ್ತು ಆರೋಗ್ಯ ಕಾರ್ಯಕರ್ತರ ಅವಿರತ ಶ್ರಮದಿಂದಾಗಿ ಭಾರತದಲ್ಲಿ ಗುಣಮಟ್ಟದ ಚಿಕಿತ್ಸೆ ಮತ್ತು ಆರೈಕೆ ಸಾಧ್ಯವಾಗುತ್ತಿದೆ ಎಂದರು

ನೂರಕ್ಕಿಂತ ಅಧಿಕ ರಾಷ್ವಗಳಿಗೆ ಭಾರತವು ಹೈಡ್ರಾಕ್ಪಿಕ್ಲೋರೊಕ್ವಿನ್ ಮತ್ತು ಪ್ಯಾರಾಸೆಟಮಾಲ್ ಮಾತ್ರೆಗಳನ್ನು ಪೂರೈಕೆ ಮಾದಿದೆ ಎಂದು ಸಚಿವರು ತಿಳಿಸಿದರು

ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಲಯದ ಅಧಿಕಾರಿಗಳನ್ನು ಕಂಟ್ರೋಲ್ ರೂಂ ಸೇವೆಗೆ ನಿಯೋಜಿಸಲಾಗಿದೆ ಸಾರ್ವಜನಿಕರ ದೂರುಗಳು ಮತ್ತು ಕುಂದುಕೊರತೆಗಳ ಪರಿಹಾರಕ್ಕೆ ಈ ಅಧಿಕಾರಿಗಳು ನೆರವು ನೀಡಲಿದ್ದಾರೆ

ರೋಗ ವ್ಯಾಪಿಸದಂತೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಆದಷ್ಟು ಮನೆಯಲ್ಲೇ ಇದ್ದು ರೋಗದಿಂದ ದೂರ ಉಳಿಯಬೇಕು ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಮನವಿ ಮಾಡಿದ್ದಾರೆ

ಈ ಮಧ್ಯೆ ಕ್ವಾರಂಟೈನ್ನಲ್ಲಿರುವ ಸೋಂಕು ದೃಢಪಡದ ಅಂತಾರಾಷ್ವೀಯ ಪ್ರಯಾಣಿಕರು ಸುಸಜ್ಜಿತ ತಾರಾ ಹೊಟೇಲ್ಗಳಲ್ಲಿ ವಾಸ್ತವ್ಯ ಹೂಡಲು ಬಯಸಿದರೆ ಅದರ ಸಂಪೂರ್ಣ ವೆಚ್ಚವನ್ನು ಅವರೇ ಭರಿಸಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೇಳಿದೆ

ಸೋಂಕು ದೃಢಪಟ್ವವರಿಗೆ ಆಸ್ಪತ್ರೆಗಳ ಐಸೋಲೇಷನ್ ಕೇಂದ್ರಗಳಲ್ಲಿ ಚಿಕಿತ್ಪೆ ನೀಡಲಾಗುತ್ತದೆ ಬಿ ವರ್ಗದಲ್ಲಿರುವ ಸೋಂಕಿನ ಲಕ್ಷಣ ಇರುವವರನ್ನು ಹಾಸ್ವೆಲ್ ಅತಿಥಿ ಗೃಹಗಳಲ್ಲಿ ಇಡಲಾಗುತ್ತಿದೆ ಇವರ ಮೇಲೆ ಆರೋಗ್ಯ ಸಿಬ್ಬಂದಿ ನಿಗಾ ಇಡಲಿದ್ದಾರೆ

ವರ್ಗದವರನ್ನು ಕ್ವಾರಂಟೈನ್ನಲ್ಲಿರುವವರು ಎಂದು ಪರಿಗಣಿಸಿ ಸರ್ಕಾರ ವ್ಯವಸ್ತೆ ಮಾಡಿರುವ ಪ್ರದೇಶಗಳಲ್ಲಿ ಇಡಲಾಗುತ್ತಿದೆ ಎಂದು ಆರೋಗ್ನ ಇಲಾಖೆ ಸ್ಲಷ್ಪಪಡಿಸಿದೆ ಕಾರ್ಮಿಕರು ಬಡವರು ತಮ್ಮ ಸ್ವಸ್ಥಾನಗಳಿಗೆ ತೆರಳಲು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಕೆಎಸ್ಆರ್ಟಿಸಿಯಿಂದ ನಾಳೆವರೆಗೆ ಉಚಿತ ಬಸ್ ಸೇವೆ ಒದಗಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರು ಹಾಗೂ ಇತರ ಜಿಲ್ಲಾ ಕೇಂದ್ರಗಳಿಂದ ತಮ್ಮ ಉರುಗಳಿಗೆ ತೆರಳುವವರ ಸಾರಿಗೆ ವೆಚ್ಚವನ್ನು ಸರ್ಕಾರವೆ ಭರಿಸಲಿದೆ ಎಂದಿದ್ದಾರೆ ಯಾವುದೇ ಬಸ್ ನಿಲ್ದಾಣಗಳಲ್ಲಿ ನೂಕು ನುಗ್ಗಲು ಉಂಟಾಗಬಾರದು ಸಾಮಾಜಿಕ ಅಂತರ ಕಾಯ್ದುಕೊಂಡು ಪ್ರಯಾಣ ಮಾಡಬೇಕು ಎಂದು ಮುಖ್ಯಮಂತ್ರಿ ಮನವಿ ಮಾಡಿದ್ದಾರೆ ವಲಸೆ ಕಾರ್ಮಿಕರು ಹಾಗೂ ಬಡವರ ಸಾರಿಗೆ ವೆಚ್ಚವನ್ನು ಭರಿಸುವ ಉದ್ದೇಶದಿಂದ ಪ್ರದೇಶ ಕಾಂಗ್ರೆಸ್ನಿಂದ ಕೆಎಸ್ಆರ್ಟಿಸಿಗೆ ಒಂದು ಕೋಟಿ ರೂಪಾಯಿ ದೇಣಿಗೆ ನೀಡಲಾಗಿದೆ ಈ ಕುರಿತು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಪತ್ರ ಬರೆದು ಕಾಂಗ್ರೆಸ್ ಕೊರೊನಾ ಪರಿಹಾರ ನಿಧಿಯಿಂದ ಒಂದು ಕೋಟಿ ರೂಪಾಯಿ ಚೆಕ್ ನೀಡುತ್ತಿರುವುದಾಗಿ ತಿಳಿಸಿದ್ದಾರೆ

ಜಾನ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯದ ಕೊರೋನಾ ವೈರಸ್ ಸಂಪನ್ಮೂಲ ಕೇಂದ್ರ ಅಂಕಿಅಂಶ ಪ್ರಕಟಿಸಿದೆ

ಜಮ್ಮು ಕಾಶ್ಮೀರದ ಹಂದ್ವಾರದಲ್ಲಿ ಉಗ್ರರ ವಿರುದ್ದದ ಕಾರ್ಯಾಚರಣೆ ವೇಳೆ ಯೋಧರು ಮತ್ತು ಭದ್ರತಾ ಸಿಬ್ಬಂದಿ ಹುತಾತ್ಮರಾಗಿರುವುದು ತೀವ್ರ ನಡ್ಡ ಉಂಟುಮಾಡಿದೆ ಅತೀವ ನೋವು ತಂದಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೇಸರ ವ್ಯಕ್ತಪದಿಸಿದ್ದಾರೆ ದೇಶದ ಭದ್ರತೆ ಕಾಪಾಡಲು ಅಪ್ರತಿಮ ಶೌರ್ಯ ಪ್ರದರ್ಶಿಸಿ ಮಡಿದ ಯೋಧರ ಸೇವೆ ಮರೆಯುವಂತಿಲ್ಲ ಹುತಾತ್ಮ ಯೋಧರ ಕುಟುಂಬ ಸದಸ್ಯರ ಜೊತೆ ಭಾರತ ಸದಾ ನಿಲ್ಲಲಿದೆ ಎಂದು ಸಚಿವರು ಟ್ವೀಟ್ ಮಾಡಿದ್ದಾರೆ ರಫ್ತಿನ ಬಲವರ್ಧನೆ ಜತೆಗೆ ವಿದೇಶಿ ಉತ್ವನ್ನಗಳ ಆಮದಿನ ಬದಲಿಗೆ ದೇಶೀಯ ಉತ್ವನ್ನಗಳ ಉತ್ಪಾದನೆಗೆ ಕೈಗಾರಿಕೆಗಳು ಗಮನ ನೀಡಬೇಕೆಂದು ಸಣ್ಣ ಅತಿಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ನಿತಿನ್ ಗಡ್ಕರಿ ಕರೆ ನೀಡಿದ್ದಾರೆ ಕೈಗಾರಿಕೆಗಳು ನೂತನ ಆವಿಷ್ಕಾರ ಉದ್ಯಮಶೀಲತೆ ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಂಶೋಧನೆಯ ಕೌಶಲ್ಯ ಮತ್ತು ಅನುಭವದಿಂದ ಜ್ಞಾನವನ್ನು ಸಂಪತ್ತಿಗೆ ಬದಲಾಯಿಸಬೇಕು ಎಂದು ಇದೇ ವೇಳೆ ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ